ಜೆ ಪಿ ರಾಜ್ಯಾಧ್ಯಕ್ಷ ಬಿ

ಿ ಕೊಳವೆ ಮೂಲಕ ಅಡುಗೆ ಅನಿಲ ಸರಬರಾಜು ಮಾಡುವ ನೂತನ ಒಟಿ ಗ್ಯಾಸ್ ಯೋಜನೆಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಚಾಲನೆ ವಾರ್ತೆಗಳ ವಿವರ ಕಬ್ಬು ಬೆಳೆಗಾರರ ಸಕ್ಕರೆ ಕಾರ್ಖಾನೆಗಳ ಬಾಕಿ ವೇತನ ಪಾವತಿ ಮತ್ತು ಕಬ್ಬು ಬೆಳೆಗೆ ಸೂಕ್ತ ಬೆಲೆ ನಿಗದಿಪಡಿಸುವ ಕುರಿತು ಮುಖ್ಯಮಂತ್ರಿ ಎಚ್

ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಗೆ ನೀಡಿದ ದರದಂತೆ ಬಾಕಿ ಪಾವತಿಸುವ ಬಗ್ಗೆ ಮಾಲೀಕರಿಗೆ ಸೂಚಿಸಲಾಗಿದ್ದು ಇಂದು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ತಮ್ನ ಟ್ವಿಟರ್ ಸಂದೇಶದಲ್ಲಿ ತಿಳಿಸಿದ್ದಾರೆ ರಾಜ್ಞದ ಕಬ್ಬು ದೆಳೆಗಾರರಿಗೆ ಕಾರ್ಖಾನೆಗಳಿಂದ ಬಾಕಿ ಪಾವತಿ ವಿಚಾರದಲ್ಲಿ ರಾಜ್ಞ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದು ದೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ತುಮಕೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಲೆ ನಿಗದಿಯನ್ನು ಕೇಂದ್ರ ಸರ್ಕಾರ ಮಾಡುತ್ತದೆ ಹೀಗಾಗಿ ಅವರ ಸ್ವಂದನೆಯು ಮುಖ್ಯ ಬಿಜೆಪಿಗೆ ರೈತರ ಕುರಿತು ಮಾತನಾಡುವ ನೈತಿಕತೆ ಇಲ್ಲ ರಾಜ್ಯದ ಸಮಸ್ಯೆಗಳಿಗೆ ಕೇಂದ್ರ ಪೂರಕವಾಗಿ ಸ್ವಂದಿಸಿಲ್ಲ

ಬಿಜೆಪಿ ಅಂದು ರೈತರ ಬೃಹತ್ ಪ್ರತಿಭಟನಾ ರ್ಕಾಲಿ ನಡೆಸಲಿದೆ ಎಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ

ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ನಿನ್ನೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇತ್ತೀಚಿಗೆ ಮುಖ್ಯಮಂತ್ರಿಗಳು ರಾಜ್ಯದ ರೈತರನ್ನು ನಿಂದಿಸಿದ್ದಾರೆ

ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆಯುವ ಅರ್ಹತೆ ಕಳೆದುಕೊಂಡಿದ್ದಾರೆ ಈ ಸಂಬಂಧ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು

ಕಾಂಗ್ರೆಸ್ ಪಕ್ಷದ ಸಹಾಯದಿಂದ ಅಧಿಕಾರ ನಡೆಸುತ್ತಿರುವ ಜೆಡಿಎಸ್ ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದೆ

ಕುಮಾರಸ್ವಾಮಿ ಅವರು ಸ್ವ ಇಜ್ವೆಯಿಂದ ಕೆಳಗಿಳಿಯುವವರೆಗೂ ಬಿಜೆಪಿ ಹೋರಾಟ ಮುಂದುವರಿಸಲಿದೆ ಎಂದು ಹೇಳಿದರು

ಕಬ್ಬು ಬೆಳೆಗಾರರ ಸಕ್ಕರೆ ಕಾರ್ಖಾನೆಗಳ ಬಾಕಿ ವೇತನ ಪಾವತಿ ಮತ್ತು ಕಬ್ಬು ಬೆಳೆಗೆ ಸೂಕ್ತ ಬೆಲೆ ನಿಗದಿಪಡಿಸುವ ಕುರಿತು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಎಚ್

ಆದರೆ ಸಮಸ್ಕೆಯ ಸೂಕ್ಷ ಇತ್ತರ್ಥಕ್ಷೆ ಸಲಹೆ ಸೂಚನೆ ಕೇಳಿದರೆ ನೀಡಲಾಗುವುದು ಎಂದು ಸತೀಶ್ ಕುಗರ್ಬ್ ಕಾರ್ಖಾನೆಯ ಮಾಲೀಕ ಹಾಗೂ ಶಾಸಕ ಸತೀಶ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ನಡೆಯುವ ಸಭೆಯಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಸಕ್ಕರೆ ಕಾರ್ಖಾನೆಗಳ ಮತ್ತು ರೈತರ ಹಿತಾಸಕ್ತಿ ಎರಡೂ ಕಾಯ್ದುಕೊಳ್ಳುವ ಅಗತ್ತವಿದೆ ಆ ನಿಟ್ಟನಲ್ಲಿ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಾಳೆ ಮಧ್ಯಾಷ್ನ ಮಂಡ್ಯ ಜಿಲ್ಲೆಗೆ ಆಗಮಿಸಲಿದ್ದು ದುದ್ದ

ಮುಖ್ಯಮಂತ್ರಿ ಭೇಟ ಹಿನ್ನೆಲೆ

ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಜಾನಪದ ಉತ್ಸವ ಆಯೋಜಿಸಲಾಗಿದೆ

ಇದೇ ವೇದಿಕೆಯಲ್ಲಿ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ನಿರ್ದೇಶಕ ಹಾಗೂ ಕಲಾವಿದ ಸುನೀಲ ಪುರಾಣಿಕ ಸೇರಿದಂತೆ ತೀರ್ಮಗಾರರ ಮಂಡಳಿ ಸದಸ್ತರನ್ನು ಅಮಿತ್ ಖರೆ ಗೌರವಿಸಿದರು

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ಮಂಗಳೂರು ನಗರ ಮತ್ತು ಜಿಲ್ಲೆಯ ಮನೆಗಳಿಗೆ ಕೊಳವೆ ಮೂಲಕ ಅಡುಗೆ ಅನಿಲ ಸರಬರಾಜು ಮಾಡುವ ಹೊಸ ಯೋಜನೆ ಸಿಟಿ ಗ್ವಾಸ್ಗೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೊಸದಿಲ್ಲಿಯಲ್ಲಿ ಇಂದು ಚಾಲನೆ ನೀಡುವರು ಎಂದು ಸಂಸದ ನಳಿನ್ಕುಮಾರ್ ಕಟಿಲ್ ಹೇಳಿದ್ದಾರೆ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳಗೆ ಕೊಳವೆ ಮೂಲಕ ಗ್ವಾಸ್ ವಿತರಣೆಯಾಗಲಿದೆ

ಗ್ಲೆಲ್ ಗ್ಲಾಸ್ ಲಿಮಿಟೆಡ್ನ ಮುಖ್ಯ ಮಹಾಪ್ರಬಂಧಕ ವಿವೇಕ್ ವಾತೋಢರ್ ಮಾತನಾಡಿ ಕೊಚ್ಚ ಕೊಟ್ಟನಾಡ್ ಬೆಂಗಳೂರು ಮಂಗಳೂರು ಪೈಷ್ಲೈನ್ ಆಗಿದ್ದು ಇದು ಅತ್ಖಂತ ಸುರಕ್ಷಿತ ಮತ್ತು ಅನುಕೂಲಕರವಾಗಿದೆ

ಸಿಟಿ ಗ್ಯಾಸ್ ಅಗ್ಗದ ದರದಲ್ಲಿ ಪೂರೈಕೆಯಾಗಲಿದೆ

ಇದು ಕಲಬೆರಕೆಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು ಕೇಂದ್ರ ಸರ್ಕಾರದಿಂದ ಹುಲಿ ಸಂರಕ್ಷಿತ ಪ್ರದೇಶವೆಂದು ಹೆಗ್ಗಳಕೆ ಪಡೆದಿರುವ ದಕ್ಷಿಣದ ತಿರುಪತಿಯೆಂದೇ ಹೆಸರು ವಾಸಿಯಾದ ರಾಜ್ಜದ ಗಡಿ ಜಿಲ್ಲೆ ಚಾಮರಾಜನಗರದ ಬಿಳಗಿರಿ ರಂಗನಬೆಟ್ಟದ ದೇವಾಲಯಕ್ಕೆ ಪ್ರವಾಸೋದ್ಯಮ ಖಾತೆ ಸಚಿವ ಸಾ

ಮಹೇಶ್ ನಿನ್ನೆ ಭೇಟ ನೀಡಿ ಬಿಳಗಿರಿ ರಂಗನಾಥಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣ ಕಾಮಗಾರಿಯನ್ನು ಪರಿಶೀಲಿಸಿದರು

ಕಾಮಗಾರಿ ಮುಗಿಯುವ ಹಂತದಲ್ಲಿದೆ ದೇವಾಲಯದ ಸಮಗ್ರ ಅಭಿವೃದ್ಲಿಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು

ಎಸ್ ಎನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ತಿ ಡಾಕ್ಟರ ಕಿಕ್ಕೆರಿ ಕೃಷ್ಣಮೂರ್ತಿ ಹೇಳಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸಕ್ತ ಸಾಲಿನ ಪ್ರಶಸ್ತಿನ್ನು ಸಾಹಿತಿ ನಾಡೋಜ ಚನ್ನವೀರ ಕಣವಿ ಹಾಗೂ ಗಾಯಕಿ ಅನುರಾಧಾ ಧಾರೇಶ್ವರ ಅವರಿಗೆ ನೀಡಿ ಗೌರವಿಸಲಾಗುತ್ತಿದ್ದು

ಈಗ ಚುಟುಕು ಸುದ್ಗಿ ಟಾಟಾ ಪರಾಗ್ ಸಂಸ್ಥೆ ವರ್ಷಕ್ಕೊಮ್ನೆ ಕೊಡಮಾಡುವ ಬಿಗ್ ಲಿಟ್ಲೆ ಬುಕ್ ಸಾಹಿತ್ಯ ಪ್ರಶಸ್ತಿಯು ಈ ವರ್ಷ ಹಿರಿಯ ಪತ್ರಕರ್ತ ಖ್ಯಾತ ಪರಿಸರವಾದಿ ಸಾಹಿತಿ ನಾಗೇಶ ಹೆಗಡೆಯವರಿಗೆ ಲಭಿಸಿದೆ ಈ ಪ್ರಶಸ್ತಿಯು ಕನ್ನಡ ಸಾಹಿತ್ವಕ್ಷೆ ದೊರಕಿದ ದೊಡ್ಡ ಗೌರವವಾಗಿದೆ ಟಾಟಾ ಪರಾಗ್ ಸಂಸ್ವೆಯು ಒಂದು ಭಾರತೀಯ ಭಾಷೆಗೆ ಪ್ರತಿ ವರ್ಷ ಈ ಪ್ರಶಸ್ತಿ ಕೊಡುತ್ತಿದ್ದು ಇದು ಮೂರನೇ ವರ್ಷದ ಪ್ರಶಸ್ತಿಯಾಗಿದೆ

ಅಂದಾಗಲೇ ನೆರೆಯ ದೇಶಗಳ ಆಕ್ರಮಣವನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಎಂದರು ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿಗಿ ಕಬ್ಲು ಬೆಳೆಗಾರರ ಬಾಕಿ ಪಾವತಿ ವಿಚಾರ ಸಕ್ಕರೆ ಕಾರ್ಖಾನೆ ಮಾಲಿಕರೊಂದಿಗೆ ಇಂದು ಸಭೆ

ಜೆ ಪಿ ರಾಜ್ಯಾಧ್ಯಕ್ಷ ಬಿ

ಿ ಕೊಳವೆ ಮೂಲಕ ಅಡುಗೆ ಅನಿಲ ಸರಬರಾಜು ಮಾಡುವ ನೂತನ ಸಿಟಿ ಗ್ರಾಸ್ ಯೋಜನೆಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಚಾಲನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು